ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಂದು ದೇಶದ ಜನತೆ ಅದರಲ್ಲೂ ಯುವ ಸಮುದಾಯದ ಜೊತೆ ಹಲವು ವಿಷಯಗಳನ್ನು ಅವರು ಹಂಚಿಕೊಂಡರು

ಪ್ರತಿ ವರ್ಷ ನವೆಂಬರ್ ತಿಂಗಳ ನಾಲ್ಕನೇ ಭಾನುವಾರವನ್ನು ಎನ್ಸಿಸಿ ದಿನವಾಗಿ ಆಚರಿಸಲಾಗುತ್ತದೆ ಹಿಂದಿನ ಮತ್ತು ಇಂದಿನ ಎಲ್ಲ ಎನ್ಸಿಸಿ ಕೆಡೆಟ್ಗಳಿಗೆ ಹಾರ್ದಿಕ ಶುಭಾಶಯಗಳು ಎಂದು ಅವರು ಹೇಳಿದರು ಎನ್ಸಿಸಿ ಎಂದರೆ ಸೇನೆ ವಾಯುದಳ ನೌಕಾಬಲ ಮೂರೂ ಸೇರ್ಪಡೆಗೊಂಡಿವೆ ನಾಯಕತ್ವ ದೇಶಭಕ್ತಿ ನಿರಪೇಕ್ಷ ಸ್ವಯಂ ಸೇವೆ ಶಿಸ್ತು ಕರಿಣ ಪರಿಶ್ರಮ ಎಲ್ಲವನ್ನೂ ಯುವಜನರು ಸ್ವಭಾವದಲ್ಲಿ ಮೇಳ್ಳೆಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು ಪ್ರಕೃತಿಯ ಬಗ್ಗೆ ಮಾತನಾಡಿರುವ ಅವರು ಪ್ರತಿಯೊಬ್ಬ ಭಾರತೀಯ ತನ್ನ ಜೀವಿತಾವಧಿಯಲ್ಲಿ ಅಥವಾ ಸಾಧ್ಯವಾದಾಗಲೆಲ್ಲಾ ಪ್ರವಾಸ ಕೈಗೊಳ್ಳುವುದರಿಂದ ಪ್ರಕೃತಿ ಸೌಂದರ್ಯ ಅರಿಯಲು ಸಹಕಾರಿಯಾಗುತ್ತದೆ ಈಶಾನ್ಯ ಭಾರತಕ್ಕೆ ಭೇಟಿ ನೀಡುವಂತೆ ದೇಶದ ಜನತೆಯನ್ನು ಅವರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಇದರಿಂದ ಈಶಾನ್ಯ ಭಾರತದಲ್ಲಿ ಪ್ರವಾಸೋದ್ಯಮ ವೃದ್ದಿಸಲಿದೆ ಆರ್ಥಿಕತೆಗೂ ಸಾಕಷ್ಟು ಲಾಭವಾಗಲಿದೆ ಅಲ್ಲದೆ ಏಕ ಭಾರತ್ ಶ್ರೇಷ್ಣ ಭಾರತ್ ಕನಸಿಗೂ ಪುಷ್ಣಿ ನೀಡಲಿದೆ ಎಂದು ಪ್ರಧಾನಿ ತಿಳಿಸಿದರು

ಭಾರತದಲ್ಲಿನ ಫಿಟ್ ಇಂಡಿಯಾ ಅಭಿಯಾನ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಿದ ಪ್ರಧಾನಿ ಶಾಲೆಗಳಲ್ಲಿ ಫಿಟ್ ಇಂಡಿಯಾ ಸಪ್ತಾಹವನ್ನು ದಿಸೆಂಬರ್ನಲ್ಲಿ ಯಾವಾಗಲಾದರೂ ಆಚರಿಸಬಹುದಾಗಿದೆ ಎಂದು ತಿಳಿಸಿದರು ಪರೀಕ್ಷೆಗಳು ಹತ್ತಿರವಾಗುತ್ತಿವೆ ಪೋಷಕರು ಒತ್ತಡದಿಂದ ಮುಕ್ತರಾಗಿರಬೇಕು ಶಿಕ್ಷಕರು ಆತ್ಮವಿಶ್ವಾಸದಿಂದ ಇರಬೇಕು ಪರೀಕ್ಷೆಗಳ ಕುರಿತು ಮುಂಬರುವ ದಿನದಲ್ಲಿ ಒಂದು ಚರ್ಚಾ ಕಾರ್ಯಕ್ರಮ ಮಾಡೋಣ ಎಂದು ಅವರು ಹೇಳಿದರು

ಅನರ್ಹಗೊಂಡ ಶಾಸಕರಿಗೆ ಮತ್ತೆ ಅವಕಾಶ ನೀಡಬೇಕೇ ಎಂಬುದನ್ನು ಮತದಾರರು ನಿರ್ಧರಿಸುತ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ದೆ ಉಳಿಸುವ ಜವಾಬ್ದಾರಿ ಮತದಾರರ ಮೇಲೂ ಇದೆ ಎಂದು ಜೆಡಿಎಸ್ ನಾಯಕ ಎಚ್

ಕುಮಾರಸ್ವಾಮಿ ತಿಳಿಸಿದ್ದಾರೆ

ಉಪಚುನಾವಣೆ ನಡೆಯುತ್ತಿರುವ ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪಕ್ಷದ ನಾಯಕರು ಇಂದು ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ ಕೆಂಗೇರಿಯ ಬಿಬಿಎಂಪಿ ವಾರ್ಡ್ ಮಂಡಿ ಬೀದಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರಚಾರ ವಾಹನಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಯುವ ಮೋರ್ಚಾ ಫಟಕದ ಸಭೆ ನಡೆಯಿತು ಸಭೆಯಲ್ಲಿ ಸಚಿವ ಸುರೇಶ್ ಕುಮಾರ್ ಮಾಜಿ ಶಾಸಕ ನರೇಂದ್ರ ಬಾಬು ಮತ್ತಿತರ ನಾಯಕರು ಪಾಲ್ಗೊಂಡಿದ್ದರು ಅಪರಾಧ ಪ್ರಕರಣಗಳ ತನಿಖೆ ಸಂದರ್ಭದಲ್ಲಿ ಪೊಲೀಸರು ವಿದ್ಯುನ್ಮಾನ ಸಾಕ್ಷಿಗಳನ್ನು ಸಂಗ್ರಹಿಸಿ ಆರೋಪಪಟ್ಟಿ ಸಲ್ಲಿಸಿದಲ್ಲಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಸಾಧ್ಯ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಎಸ್

ಸತ್ಯನಾರಾಯಣ ತಿಳಿಸಿದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿಂದು ವಿದ್ಯುನ್ಮಾನ ಸಾಕ್ಷಿ ಕುರಿತ ಕಾನೂನು ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು ನೊಂದವರಿಗೆ ನ್ಯಾಯ ಒದಗಿಸಲು ನಿಖರ ಸಾಕ್ಷಿ ಒದಗಿಸಬೇಕು ಕಡತಗಳ ಸಮರ್ಪಕ ನಿರ್ವಹಣೆ ಮಾಡಬೇಕು ಎಂದು ಹೇಳಿದರು ಹೈಕೋರ್ಟ್ನ ಇನ್ನೊಬ್ಬ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಂ ಮಾತನಾದಿ ಅಪರಾಧ ಪ್ರಕರಣಗಳ ತನಿಖೆ ಸಂದರ್ಭದಲ್ಲಿ ಆರೋಪಿ ವಿರುದ್ದ ಬಲವಾದ ಸಾಕ್ಷಿ ಸಂಗ್ರಹಿಸಬೇಕು ಎಂದು ಹೇಳಿದರು ತಂಬಾಕು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಿ ಮೈಸೂರಿನಲ್ಲಿಂದು ಕ್ಷೇತ್ರದ ಸಂಸದರ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ ನಡೆಸಿತು ತಂಬಾಕು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಿಸಿದಂತೆ ಸಂಸದರ ಕಚೇರಿಯಿಂದ ಸ್ಪಂದನೆ ಸಿಗುತ್ತಿಲ್ಡ ಎಂದು ಪ್ರತಿಭಟನಕಾರರು ಆರೋಪಿಸಿದರು